ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣ ದುರ್ಬಳಕೆ ತಡೆಯಲು ಚುನಾವಣಾ ಆಯೋಗದಿಂದ ದೃಢ ಸಂಕಲ್ಪ ಚುನಾವಣಾ ವೆಚ್ನ ಕುರಿತು ನಿಗಾ ಇಡಲು ಮಾರ್ಗಸೂಚಿಗಳ ಬಿಡುಗಡೆ

ನವದೆಹಲಿಯಲ್ಲಿಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರಿಂದ ಗಣ್ಣ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳ ಪ್ರದಾನ

ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಹಣದ ದುರ್ಬಳಕೆಗೆ ಕಡಿವಾಣ ಹಾಕಲು ಚುನಾವಣಾ ಆಯೋಗ ನಿರ್ಧರಿಸಿದೆ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣಾ ವೆಚ್ಚ ಮಾಡುವುದರ ಮೇಲೆ ನಿಗಾ ವಹಿಸಲು ವಿಸ್ತತ ಮಾರ್ಗಸೂಚಿಗಳನ್ನು ಆಯೋಗ ಬಿಡುಗಡೆ ಮಾಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಆರೋರ ನವದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಹಣಬಲ ದುರ್ಬಳಕೆ ಸಾಧ್ಯತೆಯ ನಡುವೆ ಶುದ್ದ ಚುನಾವಣೆಗಳನ್ನು ನಡೆಸುವುದು ಬಹುದೊಡ್ಡ ಸವಾಲಾಗಿದೆ ಎಂದು ಅವರು ಹೇಳಿದ್ದಾರೆ ಇದಕ್ಕೂ ಮುನ್ನ ಚುನಾವಣಾ ಆಯೋಗ ಚುನಾವಣಾ ಗುಪ್ತಚರ ವಿಭಾಗದ ವಿವಿಧ ಇಲಾಖೆಗಳ ಸಮಿತಿಯ ಸಭೆಯನ್ನು ಆಯೋಜಿಸಿತ್ತು ಲೋಕಸಭಾ ಚುನಾವಣೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಸಿದ್ದತೆಗಳ ಕುರಿತು ಉಪಚುನಾವಣಾ ಆಯುಕ್ತ ಸುದೀಪ್ ಜೈನ್ ಕೊಲ್ನತ್ತಾದಲ್ಲಿಂದು ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಪರಾಮರ್ತೆ ನಡೆಸಿದರು ಚುನಾವಣಾ ಸಿದ್ದತೆಗಳ ಕುರಿತು ಚುನಾವಣಾ ಆಯೋಗದ ತಂಡ ರಾಜ್ಯ ಮುಖ್ಯಕಾರ್ಯದರ್ಶಿ ಹಾಗೂ ಗ್ವಹ ಕಾರ್ಯದರ್ಶಿಯವರನ್ನು ಪ್ರತ್ತೇಕವಾಗಿ ಭೇಟ ಮಾಡಿ ಮಾಹಿತಿ ಪಡೆದರು ಇದಕ್ಕೂ ಮುನ್ನ ಉಪಚುನಾವಣಾ ಆಯುಕ್ತರು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಿದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಬಹುತೇಕ ರಾಜಕೀಯ ಪಕ್ಷಗಳ ಮುಖಂಡರು ರಾಜ್ಯದ ಎಲ್ಲಾ ಮತಗಟ್ಟೆಗಳ ಸುತ್ತಮುತ್ತ ಭದ್ರತೆ ಒದಗಿಸಲು ಕೇಂದ್ರೀಯ ಪಡೆಗಳನ್ನು ನಿಯೋಜಿಸಬೇಕೆಂದು ಒತ್ತಾಯಿಸಿದರು ರಾಜ್ಯವನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶವೆಂದು ಫೋಷಣೆ ಮಾಡುವಂತೆ ಬಿಜೆಪಿ ಆಯೋಗಕ್ಷೆ ಆಗ್ರಹಿಸಿದರೆ ಆಡಳಿತರೂಢ ತ್ಯಣಮೂಲ ಕಾಂಗ್ರೆಸ್ ರಾಜ್ಲದಲ್ಲಿ ಸುಸೂತ್ರವಾಗಿ ಚುನಾವಣೆಗಳನ್ನು ನಡೆಸಲು ಸೂಕ್ತ ವಾತಾವರಣ ನಿರ್ಮಾಣವಾಗಿದೆ ಎಂದು ಆಯೋಗಕ್ಕೆ ಮನವರಿಕೆ ಮಾಡಿಕೊಟ್ಟದೆ ಬಿಜು ಜನತಾದಳದ ಹಾಲಿ ಸಂಸದ ಬಲಭದ್ರ ಮಾಜ್ಜಿ ಇಂದು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರದಾನ್ ಮತ್ತು ಜ್ಲೂಯಲ್ ಓರಮ್ ಅವರ ಸಮ್ನಖದಲ್ಲಿ ದೆಹಲಿಯಲ್ಲಿಂದು ಬಿಜೆಪಿಗೆ ಸೇರ್ಪಡೆಗೊಂಡರು ಪ್ರಧಾನಮಂತ್ರಿ ನರೇಂದ್ರಮೋದಿಯವರ ಪಾರದರ್ಶಕ ಆಡಳಿತ ಹಾಗೂ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಂಬಿಕೆ ಇರಿಸಿ ಮಾಜ್ಜಿ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎಂದು ಧರ್ಮೇಂದ್ರ ಪ್ರಧಾನ್ ತಮ್ನ ಟ್ಟೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮಾಜ್ಜಿ ಅವರ ಸೇರ್ಪಡೆಯಿಂದ ಒಡಿಶಾ ರಾಜ್ಜ ಬಿಜೆಪಿ ಘಟಕಕ್ಕೆ ವಿಶೇಷವಾಗಿ ಬುಡಕಟ್ಟು ಸಮೂದಾಯದ ಪ್ರಾಬಲ್ಲವಿರುವ ಪ್ರದೇಶಗಳಲ್ಲಿ ಹೆಚ್ಚಿನ ಬಲ ಬಂದಿದೆ ಎಂದು ಅವರು ಹೇಳಿದ್ದಾರೆ ನಬರಂಗ್ ಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಮಾಜ್ಜಿ ಅವರು ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅಮಿತ್ ಶಾ ಅವರನ್ನು ಭೇಟ ಮಾಡಿದರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಎಲ್ಲಾ ವಿರೋಧ ಪಕ್ಷಗಳು ಸುಳ್ಳು ಆರೋಪಗಳನ್ನು ಮುಂದಿಟ್ಲುಕೊಂಡು ಸರ್ಕಾರವನ್ನು ಟೀಕಿಸುತ್ತಿದ್ದಾರೆಂದು ಜೇಟ್ಲ ತಮ್ನ ಫೇಸ್ಬುಕ್ ಮೋಸ್ನಲ್ಲಿ ಆರೋಪಿಸಿದ್ದಾರೆ ರಫೇಲ್ ಬಾಲಕೋಟ್ ನ್ಗಾಯಮೂರ್ತಿ ಲೋಯಾ ಅವರ ಸಾವಿನ ಪ್ರಕರಣ ಬ್ಲಾಂಕ್ ಸಾಲಮನ್ನಾ

ಎನ್ ಯು ವಿಚಾರ ಇವಿಎಂ ಜಿಎಸ್ಟಿ ನೋಟು ರದ್ದತಿ ಅಥವಾ ನೀರವ್ ಮೋದಿ ಮತ್ತು ವಿಜಯ್ ಮಲ್ಹ ಮುಂತಾದ ವಿಚಾರಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅನಗತ್ತ ಟೀಕೆಗಳನ್ನು ಮಾಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯ ಕುಜಾರ್ ಯಾರಿಪೋರ ಶ್ರದೇಶದಲ್ಲಿ ಉಗ್ರರು ಹಾಗೂ ಸೇನಾಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿರುವ ಕುರಿತು ವರದಿಯಾಗಿದೆ ರಕ್ಷಣಾ ಪಡೆಗಳು ಇಡೀ ಪ್ರದೇಶವನ್ನು ಸುತ್ತುವರೆದಿದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಹೆಚ್ಲನ ಮಾಹಿತಿ ನಿರೀಕ್ಸಿಸಲಾಗಿದೆ ಜಮ್ನು ಮತ್ತು ಕಾಶ್ಮೀರದ ಸೋಫಿಯಾನ್ ಜಿಲ್ಲೆಯಲ್ಲಿಂದು ಮಧ್ಯಾಷ್ನ ಅಪರಿಚಿತ ಉಗ್ರರು ವಿಶೇಷ ಪೊಲೀಸ್ ಮಹಿಳಾ ಅಧಿಕಾರಿಯೊಬ್ಬರನ್ನು ಹತ್ಯೆ ಮಾಡಿದ್ದಾರೆ ಜಿಲ್ಲೆಯ ವಿಹಿಲ್ ಪ್ರದೇಶದಲ್ಲಿ ಮಹಿಳಾ ಎಸ್

ಓ ಖುಷ್ಟೂ ಜಾನ್ ಅವರು ಮನೆಯಲ್ಲಿದ್ದಾಗ ಅಪರಿಚಿತ ಬಂದೂಕುದಾರಿಗಳು ಅವರ ಮೇಲೆ ಗುಂಡು ಹಾರಿಸಿದ್ದಾರೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ತೀವ್ರವಾಗಿ ಗಾಯಗೊಂಡ ಅವರನ್ನು ಆಸ್ವತ್ರೆಗೆ ದಾಖಲಿಸಲಾಯಿತು ಈವರೆಗೆ ದಾಳಿಯ ಹೊಣೆಯನ್ನು ಯಾವುದೇ ಸಂಘಟನೆ ಹೊತ್ತುಕೊಂಡಿಲ್ಲ ಈಮದ್ದೆ ಸೇನೆ ಹಾಗೂ ಜಮ್ಮ ಮತ್ತು ಕಾಶ್ಮೀರ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಜಂಟಿಯಾಗಿ ದಾಳಿಕೋರರನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರತವಾಗಿವೆ ಜೆಇಎಂ ಭಯೋತ್ವಾದಕ ಸಂಘಟನೆಯ ರೂವಾರಿ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕ ಪಟ್ಟಗೆ ಸೇರಿಸಲು ಭಾರತ ಸತತ ಪ್ರಯತ್ನ ಮಾಡುತ್ತಿದೆ

ವಿಶ್ವಸಂಸ್ಟೆಯ ಭದ್ರತಾ ಮಂಡಳಿಯ ಸದಸ್ತ ರಾಷ್ಷಗಳ ಜೊತೆಗೂಡಿ ಭಾರತ ಅಜರ್ನನ್ನು ಭಯೋತ್ಪಾದಕ ಪಟ್ಟಗೆ ಸೇರ್ಪಡೆ ಮಾಡಲು ಪ್ರಯತ್ನಿಸುತ್ತಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ಮೂಲಗಳು ತಿಳಿಬವೆ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಪಟ್ಟಿಗೆ ಸೇರ್ಪಡೆ ಮಾಡುವ ನಿಟ್ಟನಲ್ಲಿ ಭಾರತಕ್ಕೆ ವಿಶ್ವಾಸವಿದೆ ಭಯೋತ್ವಾದಕರ ವಿಚಾರದಲ್ಲಿ ಯಾವುದೇ ರಾಜಿಯಿಲ್ಲ ಎಂದು ನವದೆಹಲಿ ಈಗಾಗಲೇ ಸ್ವಷ್ಷಪಡಿಸಿದೆ ಮಸೂದ್ ಅಜರ್ನನ್ನು ಭಯೋತ್ವಾದಕ ಪಟ್ಟಗೆ ಸೇರ್ಪಡೆ ಮಾಡುವ ವಿಚಾರದಲ್ಲಿ ಪಾಕಿಸ್ತಾನದೊಂದಿಗೆ ಚೈನಾ ಮಾತುಕತೆ ನಡೆಸಿ ನಿರ್ಧಾರಕ್ಕೆ ಬರಲು ಹೆಚ್ಚಿನ ಕಾಲಾವಕಾಶ ನೀಡಲು ಭಾರತ ಸಿದ್ದವಿದೆ ಎಂಬ ಸುಳಿವನ್ನು ಮೂಲಗಳು ನೀಡಿವೆ ಭಯೋತ್ವಾದಕ ಸಂಘಟನೆಗಳನ್ನು ನಿರ್ನಾಮ ಮಾಡಲು ನೆರೆ ರಾಷ್ಷ ಪಾಕಿಸ್ತಾನ ಪರಿಣಾಮಕಾರಿ ಕ್ರಮಗಳನ್ನು ಕ್ಲೆಗೊಂಡಿಲ್ಲವೆಂದು ಭಾರತ ಅಸಮಾಧಾನ ವ್ಯಕ್ತಪಡಿಸಿದೆ ಭಯೋತ್ಪಾದಕ ಸಂಘಟನೆಗಳಿಗೆ ಆರ್ಥಿಕ ನೆರವು ನೀಡುವುದನ್ನು ಸ್ಥಗಿತಗೊಳಿಸಬೇಕೆಂಬ ವಿಚಾರದಲ್ಲೂ ಇಸ್ಲಾಮಬಾದ್ ಸೂಕ್ತ ಕ್ರಮ ಕೈಗೊಂಡಿಲ್ಲವೆಂದು ಮೂಲಗಳು ಹೇಳವೆ

ಛತ್ತೀಸ್ಫಡದ ಜಾನಪದ ಗಾಯಕ ಟೀಜನ್ ಬಾಯ್ ಎಲ್ ಟಿ ಗುಂಪಿನ ಅಧ್ಯಕ್ಷ ಅನಿಲ್ಕುಮಾರ್ ಮಣಿಬಾಯ್ ನಾಯಕ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಉದ್ಯಮಿ ಧರ್ಮಪಾಲ್ ಗುಲಾಟಿ ವಿಜ್ಞಾನಿ ನಂಬಿ ನಾರಾಯಣ್ ಪರ್ವತಾರೋಹಿ ಬಚೇಂದ್ರಿಪಾಲ್ ನಿವೃತ್ತ ಅಧಿಕಾರಿ ವಿ

ಶೃಂಗ್ಲೂ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ದರ್ಶನ್ ಲಾಲ್ ಜೈನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು

ಗೋಖಲೆ ಹಾಗೂ ಹಿರಿಯ ಅಧಿಕಾರಿಗಳೂ ತೆರಳಲಿದ್ದಾರೆ ಭೇಟಿಯ ವೇಳೆ ಸುಷ್ನಾ ಸ್ವರಾಜ್ ಮಾಲ್ವಿವ್ಸ್ನ ವಿದೇತಾಂಗ ಸಚಿವ ಅಬ್ದುಲ್ಲಾ ತಾಹಿದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ರಕ್ಷಣಾ ಸಚಿವರಾದ ಮರಿಯಾ ಅಹಮದ್ ದೀದಿ ಹಾಗೂ ಹಣಕಾಸು ಸಚಿವ ಇಬ್ರಾಹಿಂ ಅಮೀರ್ ಅವರೊಂದಿಗೆ ನಿಯೋಗ ಮಟ್ಟದ ಚರ್ಚೆ ನಡೆಸಲಿದ್ದಾರೆ

ರಾಷ್ಲೀಯ ಯೋಜನೆ ಮತ್ತು ಮೂಲಸೌಕರ್ಯ ಸಂಪರ್ಕ ನಾಗರೀಕ ವಿಮಾನಯಾನ ಕಲೆ ಸಾಹಿತ್ಲ ಪರಂಪರೆ ಪರಿಸರ ಹಾಗೂ ಆರ್ಥಿಕಾಭಿವೃದ್ದಿ ಸಚಿವರೊಂದಿಗೂ ಸುಷ್ನಾ ಸ್ವರಾಜ್ ಸಭೆಗಳನ್ನು ನಡೆಸಲಿದ್ದಾರೆ ಮಾಲೆಯೊಂದಿಗೆ ದೆಹಲಿ ಸತ್ತ್ ಪಾರದರ್ಶಕ ಪರಸ್ಪರ ಹಿತಾಸಕ್ತಿ ಹಾಗೂ ಸೂಕ್ಷ್ಮ ಸಂಬಂಧಕ್ಕೆ ಮುಖ್ಯ ಪ್ರಾಮುಖ್ಯತೆ ನೀಡಲಾಗುವುದು ಎಂದು ವಿದೇತಾಂಗ ಸಚಿವಾಲಯ ತಿಳಿಸಿದೆ ಜೆನಿವಾದ ಪ್ರಧಾನಮಂತ್ರಿ ಡಾ ಇಬ್ರಾಹಿಮಾ ಕಸೋರಿ ಫೊಫೋನಾ ಭಾರತದ ಭೇಟಿಗಾಗಿ ಇಂದು ಸಂಜೆ ನವದೆಹಲಿ ತಲುಪಲಿದ್ದಾರೆ ಭೇಟಿ ಸಂದರ್ಭದಲ್ಲಿ ಘೊಘೋನಾ ಸೋಮವಾರ ರಾಷ್ಷಪತಿ ಭವನದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟ ಮಾಡಲಿದ್ದಾರೆ

ಇಬ್ಲರು ಭಾರತೀಯರು ಚಿಕಿತ್ತೆ ಪಡೆಯುತ್ತಿದ್ದಾರೆ ಮತ್ತು ಇತರರಿಗಾಗಿ ನ್ಲೂಜಿಲ್ಲಾಂಡ್ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಕಮೀಷನ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದೆ

ಅಲ್ಲಿಯವರೆಗೆ ಆರೋಪಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ

ಕ್ನಾರ್ಟರ್ ಫೈನಲ್ ಹಂತ ತಲುಪುವಲ್ಲಿ ಉಳಿದ ಭಾರತೀಯ ಆಟಗಾರರು ವಿಫಲರಾಗಿದ್ದು ಸಾಯಿ ಪ್ರಣೀತ್ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಭಾರತೀಯ ಆಟಗಾರರಾಗಿದ್ದಾರೆ